ಖಾಸಗಿ ಪ್ರಯೋಗಾಲಯಗಳಲ್ಲಿ ಕೋವಿಡ್ ಸೋಂಕು ಪರೀಕ್ಷೆಗೆ ನಿಗದಿಪಡಿಸಲಾಗಿದ್ದ ದರಗಳನ್ನು ತಾಂತ್ರಿಕ ಸಲಹಾ ಸಮಿತಿ ಮರುಪರಿತೀಲಿಸಿದ್ದು ಪರಿಷ್ಕೃತ ದರಪಟ್ಟಿಯನ್ನು ನಿಗದಿ ಮಾಡಿ ಆದೇಶ ಹೊರಡಿಸಲಾಗಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ

ಈ ಕುರಿತು ಟ್ವೀಟ್ ಮಾಡಿರುವ ಅವರು ಸರ್ಕಾರ ನಿಗದಿ ಮಾಡಿರುವ ಗರಿಷ್ಠ ದರಕ್ಕಿಂತ ಹೆಚ್ಚಿನ ಹಣ ವಸೂಲಿ ಮಾಡುವ ಲ್ಲಾಬ್ಗಳ ವಿರುದ್ದ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದ್ದಾರೆ

ಸುಂದರೇಶ್ಬಾಬು ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಸೋಂಕು ಪ್ರಕರಣಗಳು ಕಡಿಮೆಯಾಗುತ್ತಿದ್ದು ಜನತೆ ನಿರ್ಲಕ್ಷ್ವ ಮಾಡದೇ ಜಾಗರೂಕರಾಗಿರಬೇಕು ಮುಖಗವಸು ಧರಿಸಬೇಕು ಸ್ಥಾನಿಟ್ಟಿಸರ್ ಬಳಸುವುದರ ಜೊತೆಗೆ ಸಾಮಾಜಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಎಂ

ಹಿರೇಮಠ್ ತಿಳಿಸಿದ್ದಾರೆ ಧಾರವಾಡದಲ್ಲಿ ಹಮ್ನಿಕೊಂಡಿದ್ದ ಕೊರೋನಾ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಶ್ರಧಾನ ಹಾಗೂ ಸತ್ರನ್ಯಾಯಧೀಶ ಉಮೇಶ್ ಅಡಿಗ ಸೋಂಕು ಸಾಮಾಜಿಕವಾಗಿ ಪರಡದಂತೆ ತಡೆಗಟ್ಟಲು ನ್ಯಾಯಾಲಯಗಳಲ್ಲಿ ಜನ ಜಾಗೃತಿ ಹಮ್ನಿಕೊಳ್ಳಬೇಕು ಎಂದು ಹೇಳದರು ಚಿಕ್ಕಬಳ್ಳಾಪುರದಲ್ಲಿ ಪಮ್ಸಿಕೊಂಡಿದ್ದ ಕೋವಿಡ್ ವಿರುದ್ದದ ಪ್ರಚಾರಾಂದೋಲನಾ ಉದ್ವಾಟಿಸಿ ಮಾತನಾಡಿದ ಪ್ರಧಾನ ಜಿಲ್ಲಾ ಮತ್ತು ಸತ್ತ ನ್ಯಾಯಧೀತ ಭೈರಪ್ಪ ಶಿವಲಿಂಗ ನಾಯಿಕ ಸೋಂಕು ವಿರುದ್ದದ ಹೋರಾಟದಲ್ಲಿ ಪ್ರತಿಯೊಬ್ಬರು ಮಾಸ್ಕ್ ಧರಿಸಬೇಕು ಸ್ವಚ್ದತೆಗೆ ಆದ್ದತೆ ನೀಡಬೇಕು ಎಂದು ಸಲಹೆ ನೀಡಿದರು ತುಮಕೂರು ಬೆಲ್ಲೆಯಲ್ಲಿ ಕೋವಿಡ್ ನಿಯಂತ್ರಣ ಸಂಬಂಧ ಹೆಬ್ದೂರು ಗ್ರಾಮದ ಸಂತೆ ಪ್ರದೇಶಕ್ಕೆ ತೆರಳದ ಬೆಲ್ಲಾ ಪಂಚಾಯತ್ ಮುಖ್ಯಕಾರ್ಯನಿರ್ವಹಣಾಧಿಕಾರಿ ಶುಭಕಲ್ಯಾಣ್ ಕೊರೋನಾ ಸೋಂಕು ನಿಯಂತ್ರಣ ಕುರಿತ ಭಿತ್ತಿ ಪತ್ರ ನೀಡಿ ಅರಿವು ಮೂಡಿಸಿದರು ಬೆಂಗಳೂರು ಗ್ರಾಮಾಂತರ ಜಲ್ಲೆಯ ದೇವನಹಳ್ಳಯಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಜಲ್ಲಾಡಳಿತದ ಸಹಯೋಗದಲ್ಲಿ ಮಾಸ್ತ್ ದಿನಾಚರಣೆಯ ಅಂಗವಾಗಿ ಕೊರೋನಾ ಬಗ್ಗೆ ಜಾಗ್ವತಿ ಜಾಥಾ ನಡೆಸಲಾಯಿತು

ಮಾಸ್ಕ್ ಧರಿಸುವುದು ಹಾಗೂ ಸಾಮಾಜಿಕ ಅಂತರ ಕಾಪಾಡಿಕೊಂಡು ಮುನೈಟ್ಗರಿಕೆ ವಹಿಸುವುದು ಅತ್ಯಗತ್ವವಾಗಿದ್ದು

ಹಾವೇರಿ ಜೆಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆಯೋಜಿಸಿದ್ದ ಕೋವಿಡ್ ಕುರಿತ ಜನಾಂದೋಲನ ಅಭಿಯಾನಕ್ಕೆ ಇಂದು ಜೆಲ್ಲಾ ನ್ಞಾಯಾಲಯದ ಆವರಣದಲ್ಲಿ ಪ್ರಧಾನ ಜಿಲ್ಲಾ ಸೆಪನ್ಸ್ ನ್ಯಾಯಾಧೀಶೆ ಎಸ್ ಎಚ್ ರೇಣುಕಾದೇವಿ ಚಾಲನೆ ನೀಡಿದರು

ಕೋವಿಡ್ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟುವಲ್ಲಿ ಎಲ್ಲ ಹಂತದಲ್ಲಿ ಜಾಗೃತಿ ಮೂಡಿಸುವುದರ ಜೊತೆಗೆ ಸೋಂಕು ಪರೀಕ್ಷೆ ಪ್ರಮಾಣವನ್ನು ಗಣನೀಯವಾಗಿ ಹೆಚ್ಚಿಸಬೇಕು ಕೋವಿಡ್ ನಿಯಂತ್ರಣಕ್ಕೆ ವ್ಯಾಪಕ ಕ್ರಮಕ್ಟೆಗೊಳ್ಟಬೇಕು ಎಂದು ಸರ್ವತಿಕ್ಷಣ ಅಭಿಯಾನ ರಾಜ್ಯ ಯೋಜನಾ ನಿರ್ದೇಶಕರು ಹಾಗೂ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ತಿಗಳಾದ ಎಂ ದೀಪಾ ಸೂಚನೆ ನೀಡಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ತಡೆ ಜನಾಂದೋಲನ ಮಾಹಿತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ನ್ನಾಯಾಧೀಶ ಜಿ ಎನ್

ಹಾಸನದಲ್ಲಿ ಕೋವಿಡ್ ಜಾಗೃತಿ ಅಭಿಯಾನಕ್ಕೆ ಶ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಶಿವಣ್ಣ ಚಾಲನೆ ನೀಡಿದರು

ಈ ಆಂದೋಲನದಲ್ಲಿ ನಾಡಿನ ವಿವಿಧ ಜಲ್ಲೆಗಳ ರಂಗಕರ್ಮಿಗಳು ಸಾಹಿತಿಗಳು ತ್ರೇಡಾಪಟುಗಳು ತಾರೆಯರು ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅನುಭವ ಇರುವ ಸಂಪನ್ನೂಲ ವ್ಲಕ್ತಿಗಳು ಭಾಗಿಯಾಗಿ ಸಂದೇಶ ನೀಡಿದ್ದಾರೆ ಧಾರವಾಡ ನಗರ ಸಹಾಯಕ ಪೊಲೀಸ್ ಆಯುಕ್ತೆ ಅನುಷಾ ಜಿ ಆಕಾಶವಾಣಿಯೊಂದಿಗೆ ಈ ಕುರಿತು ಮಾತನಾಡಿದ್ದಾರೆ

ಹೇಮಂತ್ಕುಮಾರ್ ತಿಳಿಸಿದ್ದಾರೆ

ಸೋಮವಾರ ನಡೆಯಲಿದೆ

ಕಾರಜೋಳ ಸೂಚಿಸಿದ್ದಾರೆ ಮಳೆಯಿಂದ ದೆಳೆ ಮನೆಗಳು ಜಾನುವಾರು ಹಾನಿ ಕುರಿತು ಸಮೀಕ್ಷೆ ನಡೆಸಬೇಕು ಸಂತ್ರಸ್ತರಿಗೆ ಸೂರು ಒದಗಿಸಬೇಕು ಕಾಳಜಿ ಕೇಂದ್ರಗಳನ್ನು ತೆರೆಯಬೇಕು ಸಮರೋಪಾದಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚನ ನೀರು ಪಂಬಿಡುವ ಸಾಧ್ಯತೆಯಿದ್ದು ಜಿಲ್ಲೆಯ ಭೀಮಾ ಪಾಗೂ ಕಾಗಿಣಾ ನದಿ ತೀರದ ದಂಡೆಯ ಗ್ರಾಮಸ್ವರು ಸುರಕ್ಷಿತ ಸ್ವಳಕ್ಷೆ ತೆರಳಬೇಕು ಎಂದು ಜಿಲ್ಲಾಧಿಕಾರಿ ವಿ

ಡಿ ಆರ್ ಎಫ್ ತಂಡಗಳು ಕಾರ್ಯೋನ್ನುಖವಾಗಿವೆ ಅಲ್ಲದೆ ಎಸ್ ಡಿ ಆರ್ ಎಫ್

ಜನತೆ ಆತಂಕಕ್ಕೆ ಒಳಗಾಗಬಾರದು ಎಂದು ಅವರು ಮನವಿ ಮಾಡಿದ್ದಾರೆ ಯಾದಗಿರಿ ಜಲ್ಲೆಯಲ್ಲಿ ಕೆಳದ ಕೆಲವು ದಿನಗಳಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಜನಜೀವನ ಅಸ್ತವಸ್ನಗೊಂಡಿದ್ದು ಅಗತ್ವವಿರುವ ಕಡೆಗಳಲ್ಲಿ ತುರ್ತಾಗಿ ಕಾಳಜಿ ಕೇಂದ್ರಗಳನ್ನು ತೆರೆದು ಸಂತ್ರಸ್ತರ ನೆರವಿಗೆ ಧಾವಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ನಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮುಳುಗಡೆ ಭೀತಿ ಎದುರಿಸುತ್ತಿರುವ ಗ್ರಾಮಗಳ ಜನ ಹಾಗೂ ಜಾನುವಾರುಗಳನ್ನು ಸುರಕ್ಷಿತ ಜಾಗಕ್ಷೆ ಸ್ಗಳಾಂತರ ಮಾಡಲು ಕ್ರಮ ವಹಿಸಬೇಕು ಎಂದು ಸಚಿವರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಮಳೆಯಿಂದಾಗಿ ಪಲವು ರಸ್ತೆಗಳು ಹಾನಿಗೊಳಗಾಗಿದ್ದು ರಸ್ತೆ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಆರಂಭಿಸಲಾಗಿದೆ ಎಂದು ಪೌರಾಯುಕ್ನ ಡಿ ಲೋಹಿತ್ ತಿಳಿಸಿದ್ದಾರೆ

ರಾಜ್ಯದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ನಂತರ ಕಾಂಗ್ರೆಸ್ ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿದೆ ಎಂದು ಭಾರಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ವರ್ ಪ್ರತಿಕ್ರಿಯಿಸಿದ್ದಾರೆ ಗದಗನಲ್ಲಿಂದು ವಿಧಾನ ಪರಿಷತ್ ಪಟ್ಟಮ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ವರ್ಥಿ ಎಸ್

ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋವಿಡ್ ಮಾರ್ಗಸೂಚಿ ಅನ್ವಯ ಶಾಲಾ ಕಾಲೇಜು ಆರಂಭಿಸಲು ಕ್ರಮ ಕ್ಲೆಗೊಳ್ಟಬೇಕು ಅವಕಾಶ ನೀಡಿದರೆ ತಮ್ಮ ಶಾಲೆಗಳಲ್ಲೂ ಈ ಪ್ರಯೋಗಕ್ಕೆ ಸಿದ್ದವಿರುವುದಾಗಿ ಹೇಳಿದರು ಸರ್ಕಾರದ ಏಕಪಕ್ಷೀಯ ವಿದ್ಯಾಗಮ ಯೋಜನೆ ಜಾರಿ ನಿರ್ಧಾರದಿಂದ ಕೋವಿಡ್ ಸೋಂಕು ಹೆಚ್ಚಲು ಕಾರಣವಾಯಿತು ಅನೇಕ ಶಿಕ್ಷಕರು ಸೋಂಕಿಗೆ ಒಳಗಾದರು ಎಂದು ಬಸವರಾಜ್ ಹೊರಟ್ಟಿ ಟೀಕಿಸಿದರು ದಸರಾ ಅಂಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನವರಾತ್ರಿ ಆಚರಣೆ ಕಾರ್ಕ್ರಮಗಳಿಗೆ ಇಂದು ಚಾಲನೆ ನೀಡಲಾಗಿದೆ ಜಿಲ್ಲೆಯ ವಿವಿಧ ಶಕ್ತಿದೇವತೆಗಳ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಗಳು ನಡೆಯುತ್ತಿವೆ ದೇವನಹಳ್ಳ ಚೌಡೇಶ್ವರಿ ದೇವಾಲಯದಲ್ಲಿ ನಡೆದ ಶರಸ್ನವರಾತ್ರಿ ಪೂಜಾ ಮಹೋತ್ತವಕ್ಕೆ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಚಾಲನೆ ನೀಡಿ ಮಾತನಾಡಿ ಆಚರಣೆ ಸಂಪ್ರದಾಯಗಳನ್ನು ಪಾಲಿಸಬೇಕಾದ ಅನಿವಾರ್ತೆ ಇದ್ದರೂ ಕೊವಿಡ್ ಸಂದರ್ಭದಲ್ಲಿ ಸರಳವಾಗಿ ಮನ್ನೆಚ್ಚರಿಕೆಯಿಂದ ಆಚರಣೆ ಮಾಡಬೇಕು ಎಂದು ಸಲಹೆ ನೀಡಿದರು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಸಮೀಪದ ಕುದ್ರೋಳಿಯ ಗೋಕರ್ಣನಾಥ ಕ್ಷೇತ್ರದಲ್ಲಿ ಮಂಗಳೂರು ದಸರಾ ಮಹೋತ್ತವಕ್ಷೆ ಕೋವಿಡ್ ವಾರಿಯರ್ ಎನ್ಆರ್ಐ ಫೋರಂ ಮಾಜಿ ಉಪಾಧ್ಯಕ್ಷೆ ಡಾ ಆರತಿ ಕೈಷ್ಣ ಇಂದು ಚಾಲನೆ ನೀಡಿದರು ಕ್ಷೇತ್ರದ ದರ್ಬಾರು ಮಂಟಪದಲ್ಲಿ ಮಹಾಗಣಪತಿ ಆದಿಶಕ್ತಿ ನವದುರ್ಗೆಯರ ಸಹಿತ ಶಾರದಾ ಮಾತೆಯ ವಿಗ್ರಹ ಪ್ರತಿಷ್ಲಾಪನೆ ಮಾಡಲಾಯಿತು ಸಂಪ್ರದಾಯದಂತೆ ನವೆಂಬರ್ ಮೊದಲ ವಾರದಲ್ಲಿ ಅತಿ ಸರಳವಾಗಿ ಹಂಪಿ ಉತ್ತವ ಆಚರಿಸಲಾಗುವುದು ಎಂದು ಬಳ್ಳಾರಿ ಜೆಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ಹೇಳಿದ್ದಾರೆ ಒಂದು ದಿನದ ಮಟ್ಟಿಗೆ ಪಂಪಿ ಉತ್ತವ ಆಚರಿಸಬೇಕೆಂಬುದು ಸ್ಥಳೀಯ ಕಲಾವಿದರ ಆಶಯವಾಗಿದೆ ಎಂದು ಅವರು ಹೇಳಿದರು